ಎಸ್

ಸದನದ ಘನತೆ ಗೌರವ ಹೆಚ್ಚಿಸಲು ಪಕ್ಷಾತೀತ ಕಾರ್ಯ ನಿರ್ವಹಣೆ ವಿಧಾನಪರಿಷತ್ ನೂತನ ಸಭಾಪತಿ ಬಸವರಾಜ ಹೊರಟ್ಟಿ ಬೆಳಗಾವಿ ಲೋಕಸಭಾ ಉಪಚುನಾವಣೆಗೆ ಅಗತ್ಯ ಸಿದ್ದತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್

ಸಮಾಜದಲ್ಲಿನ ಅಸಮಾನತೆ ನಿವಾರಣೆಗೆ ಸರಳ ಸಾಮೂಹಿಕ ವಿವಾಹ ಶ್ರೇರಕ ಶಕ್ತಿ ಸಚಿವ ಎಸ್

ಪರಿಶಿಷ್ಟ ಪಂಗಡದ ಬಹು ದಿನಗಳ ಬೇಡಿಕೆಯಾದ ಮೀಸಲಾತಿ ಪ್ರಮಾಣ ಹೆಚ್ಚಳದ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚಿಸಿ ಶೀಘ್ರ ತೀರ್ಮಾನ ಕೈಗೊಳ್ಳವುದಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ದಾವಣಗೆರೆ ಜಿಲ್ಲೆಯ ಪರಿಪರ ತಾಲೂಟನ ರಾಜನಹಳ್ಳಯಲ್ಲಿ ಇಂದು ಜರುಗಿದ ವಾಲ್ನೀಕಿ ಜಾತ್ರಾ ಮಹೋತ್ಸವದಲ್ಲಿ ಅವರು ಮಾತನಾಡಿದರು

ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ನೀಡಿರುವ ವರದಿ ಪರಿತೀಲನೆ ಪಂತದಲ್ಲಿದೆ

ವಾಲ್ಮೀಕಿ ಅಭಿವೃದ್ದಿ ನಿಗಮ ಸ್ಥಾಪಿಸಿ ಸಮಾಜದ ಕಲ್ಯಾಣಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತರಲಾಗಿದೆ ಎಂದು ಮುಖ್ಲಮಂತ್ರಿ ತಿಳಿಸಿದರು ಇದಕ್ಕೂ ಮುನ್ನ ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಂದಿನ ತಿಂಗಳ ಮೊದಲ ವಾರ ರಾಜ್ಯ ಬಜೆಟ್ ಮಂಡನೆ ಮಾಡಲಿದ್ದು ಒಂದೆರಡು ದಿನದಲ್ಲಿ ದಿನಾಂಕ ನಿಗದಿ ಮಾಡಲಾಗುವುದು ಎಂದರು ಕಳೆದ ಮೂರು ತಿಂಗಳಿಂದ ತೆರಿಗೆ ಸಂಗ್ರಹದಲ್ಲಿ ಸುಧಾರಣೆ ಕಂಡುಬಂದಿದ್ದು ಮುಂದಿನ ದಿನಗಳಲ್ಲಿ ತೆರಿಗೆ ಸಂಗ್ರಹ ಮತ್ತಷ್ಟು ಸುಧಾರಿಸುವ ವಿಶ್ನಾಸವಿದೆ ಎಂದೂ ಮುಖ್ಯಮಂತ್ರಿ ಹೇಳಿದರು ಪ್ರತಿ ತಾಲೂಕಿನಲ್ಲಿ ಅಲೆಮಾರಿ ಜನಾಂಗದ ಅಭಿವೃದ್ದಿಗಾಗಿ ವಿವಿಧೋದ್ದೇತ ಸಹಕಾರಿ ಸಂಘಗಳನ್ನು ಸ್ಥಾಪಿಸಬೇಕು

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರತಿ ತಾಲೂಕಿನಲ್ಲಿ ಅಲೆಮಾರಿ ಕಾಲೋನಿಗಳನ್ನು ನಿರ್ಮಿಸಿ ಮೂಲಭೂತ ಸೌಲಭ್ದ ಕಲ್ಪಿಸಿ ಕೊಡಬೇಕು ಸಣ್ವ ಕೈಗಾರಿಕಾ ಅಭಿವೃದ್ದಿ ಮತ್ತು ಸ್ಥಾಪನೆಯಲ್ಲಿ ವಿಶೇಷ ಆದ್ದತೆ ನೀಡಬೇಕು ಹಿಂದುಳಿದ ವರ್ಗಗಳ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಜನಾಂಗದ ಸಮಗ್ರ ಅಭಿವೃದ್ಧಿಗಾಗಿ ಪ್ರತಿ ವರ್ಷ ಬಜೆಟ್ನಲ್ಲಿ ಒಂದು ನೂರು ಕೋಟಿ ರೂಪಾಯಿ ಮೀಸಲಿಡಬೇಕು ಎಂದು ಹೇಳಿದರು

ಕಾಂಗ್ರೆಸ್ ಅಭ್ಲರ್ಥಿ ನಸೀರ್ ಅಹಮದ್ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದ ಹಾಗೂ ಅವರ ಪರವಾಗಿ ಸದನದಲ್ಲಿ ಪ್ರಸ್ತಾಪ ಮಂಡಿಸದ ಕಾರಣ ಹೊರಟ್ಟ ಅವರು ಅವಿರೋಧವಾಗಿ ಆಯ್ಕೆ ಯಾಗಿದ್ದಾರೆ ಎಂದು ಉಪ ಸಭಾಪತಿ ಎಂ

ನಂತರ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಖರು ಅವರನ್ನು ಸಭಾಪತಿ ಪೀಠಕ್ಕೆ ಕರೆ ತಂದರು ಹೊರಟ್ಟಿ ಅವರನ್ನು ಅಭಿನಂದಿಸಿ ಸಭಾ ನಾಯಕ ಕೋಟಾ ತ್ರೀನಿವಾಸ ಪೂಜಾರಿ ಮಾತನಾಡಿ ಹೊರಟ್ಟಿ ಅವರು ಏಳು ಬಾರಿ ಆಯ್ಕೆಯಾಗುವ ಮೂಲಕ ದೇಶದ ರಾಜಕೀಯ ಇತಿಹಾಸದಲ್ಲಿ ಅಪರೂಪದ ದಾಖಲೆ ಬರೆದಿದ್ದಾರೆ ಅವರ ಆಯ್ನೆ ಪ್ರಜಾಪ್ರಭುತ್ವದ ಶೋಭೆಯನ್ನು ಮತ್ತಪ್ಪ ಹೆಚ್ಚಿಸಲಿದೆ ಎಂದರು ಗೃಹ ಸಚಿವ ಬಸವರಾಜ ಬೊಮ್ಲಾಯಿ ಮಾತನಾಡಿ ಸುದೀರ್ಘ ಹೋರಾಟದಿಂದ ಬಸವರಾಜ ಹೊರಟ್ಷ ಉನ್ನತ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಸದನಕ್ಕೆ ಭೂಷಣಪ್ರಾಯವಾಗಿದ್ದಾರೆ ಅವರಿಗೆ ಎಲ್ಲಾ ಸದಸ್ಯರು ಪಕ್ಷ ಬೇಧ ಮರೆತು ಸಹಕಾರ ನೀಡಬೇಕು ಅವರ ಆಯ್ಲೆಯಿಂದ ವಿಧಾನಪರಿಷತ್ನ ಕಾರ್ಯ ಕಲಾಪಗಳ ಗುಣಮಟ್ಟ ಹೆಚ್ಚಾಗಲಿದೆ ಎಂದರು ಸಭಾಪತಿ ಹೊರಟ್ಟಿ ಮಾತನಾಡಿ ಸದನದ ಫನತೆ ಗೌರವ ಹೆಚ್ಚಿಸುವ ರೀತಿಯಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡುವುದಾಗಿ ಹೇಳಿದರು ರಾಜ್ಯದಲ್ಲಿ ಡಿಜಿಟಲ್ ಆರ್ಥಿಕತೆಯನ್ನು ಸದ್ಯಢಗೊಳಿಸಲು ಗ್ರಾಮೀಣ ಪ್ರದೇಶಗಳಲ್ಲೂ ಉತ್ತಮ ಅಂತರ್ಜಾಲ ಸಂಪರ್ಕ ಕಲ್ಪಿಸುವ ನಿಟ್ಟನಲ್ಲಿ ಸರ್ಕಾರ ಚಿಂತನೆ ನಡೆಸುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ

ಅಶ್ವತ್ತ ನಾರಾಯಣ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಕರ್ನಾಟಕ ಡಿಜಿಟಲ್ ಇಕಾನಮಿ ಮಿಷನ್ ಉದ್ಘಾಟನೆ ಮತ್ತು ಬಿಯಾಂಡ್ ಬೆಂಗಳೂರು ವರದಿ ಅನಾವರಣಗೊಳಿಸಿ ಅವರು ಮಾತನಾಡಿದರು

ಮಂಡ್ದ ಜಿಲ್ಲೆಯ ತ್ರೀರಂಗಪಟ್ಟಣ ತಾಲೂಕಿನ ಅಲ್ಲಪಟ್ಟಣ ಮರ್ಲಗಲ್ಲಾ ಸೇರಿದಂತೆ ದೇಶದ ಇತರ ಸಂಭಾವ್ಯ ಭೌಗೋಳಕ ಕ್ಷೇತ್ರಗಳಲ್ಲಿ ಲಿಥಿಯಂ ಸಂಪನ್ನೂಲ ಹೆಚ್ಚಿಸಲು ಅಣುಶಕ್ತಿ ಇಲಾಖೆ ಪರಿಶೋಧನೆ ನಡೆಸುತ್ತಿದೆ ದೇಶದಲ್ಲಿ ಇಂತಹ ಸಂಪನ್ನೂಲ ಹೆಚ್ಚಸಲು ಲಾಭದಾಯಕವಾಗಿ ಹೊರ ತೆಗೆಯಲು ಪೂರಕ ತಂತ್ರಜ್ಜಾನ ಅಳವಡಿಸಿಕೊಳ್ಳಲು ಇಲಾಖೆ ಮುಂದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಸಮಾಜದಲ್ಲಿನ ಅಸಮಾನತೆ ತೊಡೆದು ಹಾಕಲು ಸರಳ ಮತ್ತು ಸಾಮೂಹಿಕ ವಿವಾಹ ಪ್ರೇರಕ ಶಕ್ತಿ ಎಂದು ಮೈಸೂರು ಜಿಲ್ಡಾ ಉಸ್ತುವಾರಿ ಸಚಿವ ಎಸ್

ಸೋಮಶೇಖರ್ ಹೇಳದ್ದಾರೆ ಸುತ್ತೂರಿನಲ್ಲಿ ಜರುಗಿದ ಸಾಮೂಹಿಕ ವಿವಾಪ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಬಡಕುಟುಂಬಗಳು ಇಂದು ಶಿಕ್ಷಣಕ್ಕಂತಲೂ ಹೆಚ್ಚು ಹಣವನ್ನು ಮದುವೆ ಕಾರ್ಯಗಳಿಗಾಗಿ ವಿನಿಯೋಗಿಸುತ್ತಿವೆ ಇದರಿಂದ ಅವರ ಆರ್ಥಿಕ ಪರಿಸ್ತಿತಿ ವಿರುಪೇರಾಗಿ ಅನೇಕ ಸಂಕಷ್ಷಗಳನ್ನು ಎದುರಿಸುವಂತಪ ಪರಿಸ್ಹಿತಿ ನಿರ್ಮಾಣವಾಗುತ್ತಿದೆ ಇಂತಪ ಸಮಸ್ಥೆಗಳಿಂದ ಬಡಕುಟುಂಬಗಳು ಹೊರಗೆ ಬಂದು ಉತ್ತಮ ಜೀವನ ನಡೆಸಲು ಸಾಮೂಹಿಕ ವಿವಾಹ ಪ್ರಬಲ ಅಸ್ತವಾಗಲಿದೆ ಎಂದು ಸಚಿವರು ಹೇಳಿದರು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮಾತನಾಡಿ ಇಂದಿನ ಸಾಮಾಜಿಕ ಸನ್ನಿವೇಶದಲ್ಲಿ ಸರಳ ವಿವಾಪ ಅವಶ್ಯಕ

ಕನ್ನಡ ಮತ್ತು ಸಂಸ್ಕತಿ ಇಲಾಖೆ ವ್ಯಾಪ್ತಿಗೆ ಬರುವ ವಿವಿಧ ಪ್ರಾಧಿಕಾರಗಳು ಹಾಗೂ ಅಕಾಡೆಮಿಗಳ ಅಧ್ಯಕ್ಷರು ಹಾಗೂ ನಾಲ್ಲು ರಂಗಾಯಣಗಳ ನಿರ್ದೇಶಕರ ಜೊತೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಅರವಿಂದ ಲಿಂಬಾವಳಿ ಸಭೆ ನಡೆಸಿದರು ವಿಕಾಸಸೌಧದಲ್ಲಿಂದು ನಡೆದ ಸಭೆಯಲ್ಲಿ ಪ್ರಾಧಿಕಾರಗಳು ಹಾಗೂ ಅಕಾಡೆಮಿಗಳು ಕೈಗೊಳ್ಳುತ್ತಿರುವ ಚಟುವಟಕೆಗಳ ಕುರಿತು ಮಾಹಿತಿ ಪಡೆದ ಸಚಿವರು ಅವರ ಬೇಡಿಕೆ ಮತ್ತು ಅಹವಾಲುಗಳನ್ನು ಆಲಿಸಿದರು ಮೂಡಲಪಾಯ ಯಕ್ಷಗಾನ ಅಭಿವೃದ್ದಿಗೆ ಎಶೇಷ ಕಾರ್ಯಕ್ರಮ ರೂಪಿಸುವ ಅಕಾಡೆಮಿ ಅಧ್ಯಕ್ಷರ ಪ್ರಸ್ತಾವನೆಗೆ ಸಚಿವರು ಸಕಾರಾತ್ಸಕವಾಗಿ ಸ್ವಂದಿಸಿದರು ಕಲಾಗ್ರಾಮದಲ್ಲಿ ಆರ್ಟ್ ಗ್ಯಾಲರಿ ಸ್ಥಾಪನೆ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ಪ್ರಾಧಿಕಾರ ಮತ್ತು ಅಕಾಡೆಮಿಗಳನ್ನು ಸಾಂಸ್ಕತಿಕವಾಗಿ ಪರಿಣಾಮಕಾರಿಯಾಗಿಸುವಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸಚಿವರು ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಸೂಚಿಸಿದರು ಗೂಮೀಣ ಪ್ರದೇಶದ ಜನರಲ್ಲಿ ದಂತ ಆರೋಗ್ಟಕ್ಕೆ ಸಂಬಂಧಿಸಿದಂತೆ ಅರಿವು ಮೂಡಿಸಬೇಕು ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಅಂತಾರಾಷ್ಷೀಯ ದಂತ ವೈದ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ವಿದೇಶಗಳಲ್ಲಿ ಜನರು ವರ್ಷಕ್ಕೆ ಕನಿಷ್ಠ ಎರಡು ಬಾರಿದಂತ ಆರೋಗ್ಗದ ತಪಾಸಣೆ ಮಾಡಿಸಿಕೊಳ್ಳುತ್ತಾರೆ ಆದರೆ ನಮ್ಮ ಗ್ರಾಮೀಣ ಜನರಲ್ಲಿ ಈ ಕುರಿತ ಜಾಗೃತಿ ಕಡಿಮೆ ಇದೆ ಈ ನಿಟ್ಟನಲ್ಲಿ ಜನಜಾಗೃತಿ ಮೂಡಿಸಬೇಕಾದ ಅಗತ್ಯವಿದೆ ಎಂದು ಸಚಿವರು ಹೇಳಿದರು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಗೆ ಮತಯಂತ್ರಗಳ ಪಂಠೀಲನೆ ಮಾಡಲಾಗಿದ್ದು ಸಿಬ್ಬಂದಿ ಅಗತ್ಯ ಸಿದ್ದತೆಯಲ್ಲಿ ನಿರತವಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಹೇಳಿದ್ದಾರೆ

ಮುಂದೆ ನಡೆಯಲಿರುವ ಉಪಚುನಾವಣೆಯಲ್ಲೂ ಇದೇ ವ್ಯವಸ್ಥೆ ಮುಂದುವರಿಯಲಿದೆ ಎಂದು ಅವರು ಹೇಳಿದರು ತುಮಕೂರು ಜಿಲ್ಲೆಯ ಸಿರಾ ಮತ್ತು ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕೊರೊನಾ ರೋಗಿಗಳಿಗೆ ಒದಗಿಸಿದಂತೆ ವಿಶೇಷ ಸೌಲಭ್ಯವನ್ನು ಬರಲಿರುವ ಚುನಾವಣೆಯಲ್ಲೂ ಮುಂದುವರಿಸಲಾಗುವುದು ಜಿಲ್ಲೆಯಲ್ಲಿ ಇರುವ ದಿವ್ಯಾಂಗರು ತಮ್ನ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿ ಕೊಳ್ಟದೇಕು ಎಂದು ಅವರು ಕರೆ ನೀಡಿದರು

ಒಂದು ವೇಳೆ ಹೆಸರು ಬಿಟ್ಲು ಹೋಗಿದ್ದರೆ ಈಗಲೂ ನೋಂದಣಿ ಮಾಡಿಕೊಳ್ಳಲು ಅವಕಾಶವಿದೆ ಎಂದೂ ಸಂಜೀವ್ ಕುಮಾರ್ ಹೇಳಿದರು ಉಡುಪಿ ಜಿಲ್ಲೆಯ ಮಲ್ಟೆ ಸೇರಿದಂತೆ ವಿವಿಧ ಮೀನುಗಾರಿಕಾ ಬಂದರುಗಳಲ್ಲಿ ಬಾಲಕಾರ್ಮಿಕ ದುಡಿಮೆ ಪ್ರಕರಣಗಳು ನಡೆಯದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಜಿ ಜಗದೀಶ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಜಲ್ಲಾಧಿಕಾರಿ ಸಭಾಂಗಣದಲ್ಲಿ ಇಂದು ನಡೆದ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸಂಘದ ಸಲಹಾ ಸಮಿತಿ ಮತ್ತು ಕಾರ್ಯಕಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು